ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಹಜಸ್ಥಿತಿಗೆ ಜಮ್ಮು ವಿಭಾಗದಲ್ಲಿ ಸಂಪೂರ್ಣ ನಿರ್ಬಂಧ ಸಡಿಲ ಕಾಶ್ಮೀರ ಕಣಿವೆಯ ಕೆಲವೆಡೆ ಬಿಗುವಿನ ವಾತಾವರಣ

ಕರ್ನಾಟಕ ಹಾಗೂ ಮಹಾರಾಷ್ಟದಲ್ಲಿ ಪ್ರವಾಹ ಪರಿಸ್ತಿತಿ ಇಳಿಕೆ ಭರದಿಂದ ಸಾಗಿದ ಪರಿಹಾರ ಮತ್ತು ಪುನರ್ ವಸತಿ ಕಾರ್ಯ

ಪೋರ್ಟ್ ಆಫ್ ಸ್ಸೇನ್ನಲ್ಲಿ ಇಂದು ಸಂಜೆ ಭಾರತ ವೆಸ್ಸ್ ಇಂಡೀಸ್ ನಡುವೆ ಮೂರನೇ ಏಕದಿನ ಕ್ರಿಕೆಟ್ ಪಂದ್ಯ

ಆಕಾಶವಾಣಿಯ ಎಫ್ಎಂ ಗೋಲ್ಡ್ ಎಫ್ಎಂ ರೈನ್ಬೋ ರಾಜಧಾನಿ ಇಂದ್ರಪ್ರಸ್ದ ವಾಹಿನಿಗಳು ಹಾಗೂ ಎಲ್ಲ ಹೆಚ್ಚುವರಿ ತರಂಗಾಂತರದಲ್ಲಿ ಭಾಷಣ ಪ್ರಸಾರವಾಗಲಿದೆ ಅಲ್ಲದೆ ಆಕಾಶವಾಣಿಯ ನ್ನೂಸ್ ಆನ್ ಏರ್ ಅಫಿಶಿಯಲ್ ಯೂ ಟ್ಯೂಬ್ ವಾಹಿನಿಯಲ್ಲೂ ಭಾಷಣ ಪ್ರಸಾರವಾಗಲಿದೆ ರಾಷ್ಟ್ರಪತಿ ಅವರ ಭಾಷಣದ ಪ್ರಾದೇಶಿಕ ಭಾಷಾ ಅವೃತ್ತಿ ಸಂಬಂಧಪಟ್ನ ಪ್ರಾದೇಶಿಕ ಜಾಲಗಳಲ್ಲಿ ಇಂದು ರಾತ್ರಿ ಲ ಗಂಟೆಯ ನಂತರ ಪ್ರಸಾರಗೊಳ್ಳಲಿದೆ

ಸ್ಲಾತಂತ್ರ್ತ ದಿನದ ಮುನ್ಲಾ ದಿನವಾದ ಇಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಾಷ್ಟ್ರವನ್ನುದ್ದೇಶಿಸಿ ಪ್ರಸಾರ ಭಾಷಣ ಮಾಡಲಿದ್ದಾರೆ

ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಧಾನಿ ಅವರ ಭಾಷಣ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬರಲಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಗುರುತರವಾಗಿ ಉತ್ತಮಗೊಂಡಿದ್ದು ಜಮ್ಮು ವಿಭಾಗದಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನು ತೆರವುಗೊಳಿಸಲಾಗಿದೆ ಆದರೆ ಕಾಶ್ಮೀರ ಕಣಿವೆಯ ಕೆಲವು ಭಾಗಗಳಲ್ಲಿ ಪರಿಸ್ಥಿತಿ ಸ್ವಲ್ಪ ಬಿಗುವಿನಿಂದ ಕೂಡಿದೆ ಶ್ರೀನಗರದಲ್ಲಿಂದು ಸುದ್ದಿಗೋಷ್ಣಿಯನ್ನುದ್ದೇಶಿಸಿ ಮಾತನಾಡಿದ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ವಕ್ತಾರ ರೋಹಿತ್ ಕನ್ಪಾಲ್ ಸ್ವಾತಂತ್ರೋತ್ಪವ ಸಂಭ್ರಮವನ್ನು ಆಚರಿಸಲು ರಾಜ್ಯಾದ್ಯಂತ ಎಲ್ಲ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಜಮ್ಮು ಮತ್ತು ಕಾಶ್ಮೀರದ ಕಾನೂನು ಮತ್ತು ಸುವ್ಯವಸ್ಥೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮುನೀರ್ ಖಾನ್ ಮಾತನಾಡಿ ನಿರ್ಬಂಧಗಳನ್ನು ಸಡಿಲಿಸಿದ ನಂತರ ಜಮ್ಮು ವಿಭಾಗದ ಎಲ್ಲ ಪ್ರದೇಶಗಳು ಸಹಜಸ್ತಿತಿಗೆ ಮರಳಿದ್ದು ಶಾಲೆಗಳು ಹಾಗೂ ಇತರ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು ಕಾಶ್ಮೀರದ ನಿರ್ದಿಷ್ನ ಪ್ರದೇಶಗಳಲ್ಲಿ ಮಾತ್ರ ನಿರ್ಬಂಧವಿದ್ದು ಸಹಜಸ್ಡಿತಿಗೆ ಬಂದಲ್ಲಿ ನಿರ್ಬಂಧ ತೆಗೆಯಲಾಗುವುದು ಎಂದು ಹೇಳಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಎಲ್ಲ ಪಂಚಾಯತ್ಗಳಲ್ಲಿ ಸ್ನಾತಂತ್ರೋತ್ಸವ ದಿನದಂದು ರಾಷ್ಟದ ತ್ರಿವರ್ಣ ಧ್ವಜ ಹಾರಿಸುವಂತೆ ಎಲ್ಲ ಸರಪಂಚರಿಗೆ ನಿರ್ದೇಶನ ನೀಡಲು ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ರಾಜ್ಯಪಾಲ ಸತ್ಯಪಾಲ್ ಮಲ್ತಿಕ್ ಸೂಚಿಸಿದ್ಲಾರೆ ಈ ಮಧ್ಯೆ ನಾಳಿನ ಸ್ಲಾತಂತ್ರೋತ್ಸವ ದಿನವನ್ನು ಸಡಗರದಿಂದ ಆಚರಿಸಲು ಎಲ್ಲ ಜಿಲ್ಲೆಗಳಲ್ಲಿ ಸಕಲ ಸಿದ್ದತೆ ಮಾಡಲಾಗಿದ್ದು ಈಗಾಗಲೇ ಭದ್ರತಾಪಡೆಗಳಿಂದ ಪೂರ್ಣ ಸಮವಸ್ತ್ರ ತಾಲೀಮು ನಡೆಸಲಾಗಿದೆ ನಿನ್ನೆ ರಾಜಭವನದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಕಾನೂನು ಸುವ್ಯವಸ್ಥೆ ಭದ್ರತೆ ಮತ್ತು ಅತ್ಯಗತ್ಯ ಸೇವೆಗಳ ಲಭ್ಯತೆ ಕುರಿತು ಪರಾಮರ್ಶಿಸಿದ್ದಾರೆ

ಸುದ್ದಿ ಸಂಸ್ಡೆಯೊಂದಕ್ಕೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ ಸ್ಪಷ್ಟ ನೀತಿ ಸಹೀ ದಿಶಾ ಅಂದರೆ ಸ್ಪಷ್ಟ ನೀತಿ ಹಾಗೂ ಸರಿಯಾದ ಮಾರ್ಗ ನೀತಿಯನ್ನು ಅಳವಡಿಸಿಕೊಂಡ ಕೆಲವೇ ದಿನಗಳಲ್ಲಿ ಸರ್ಕಾರ ಅದ್ವಿತೀಯ ವೇಗದಲ್ಲಿ ಸಾಧನೆ ಮಾಡಿದೆ ಎಂದು ಅವರು ಹೇಳಿದರು

ಜಲಸಂರಕ್ಷಣೆಯ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ರೂಪಿಸುವ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಭಾಗಗಳ ಬಗ್ಗೆ ತಮ್ಮ ಸರ್ಕಾರ ತೆಗೆದುಕೊಂಡಿರುವ ದಿಟ್ನ ಹೆಜ್ಜೆಗಳ ಕುರಿತಂತೆ ಭಾರತದ ಎಲ್ಲ ನಾಗರಿಕರು ರಾಜಕೀಯ ಆದ್ಯತೆಯನ್ನು ಹೊರತುಪದಿಸಿ ಬೆಂಬಲ ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ

ಕೆಲವೇ ಕೆಲವು ಕುಟುಂಬಗಳು ಹಾಗೂ ಪ್ರತ್ಯೇಕತಾವಾದಿಗಳು ಈ ವಿಧಿಯನ್ನು ಬಳಸಿಕೊಂಡಿದ್ದರು ಎಂದು ಅವರು ಹೇಳಿದರು

ಈ ಮಧ್ಯೆ ಮುಖ್ಯಮಂತ್ರಿ ಯಡಿಯೂರಪ್ಪ ತಮ್ಮ ತವರು ಜಿಲ್ಲೆ ಶಿವಮೊಗ್ಗದ ಪ್ರವಾಹಪೀಡಿತ ಪ್ರದೇಶಗಳಿಗೆ ನಿನ್ನೆ ಭೇಟಿ ನೀಡಿ ಮನೆಗಳಿಗೆ ಬೆಳೆಗಳಿಗೆ ರಸ್ತೆಗಳಿಗೆ ಹಾಗೂ ಕಟ್ಟಡಗಳಿಗೆ ಆಗಿರುವ ಹಾನಿಯನ್ನು ವೀಕ್ಷಿಸಿ ಪರಿಹಾರದ ಭರವಸೆ ನೀಡಿದ್ದಾರೆ

ಅಸ್ಟಾಂನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ನಿನ್ನೆ ಗ್ಬಹ ಸಚಿವ ಅಮಿತ್ ಶಾ ಅವರನ್ನು ನವದೆಹಲಿಯಲ್ಲಿ ಭೇಟಿ ಮಾಡಿ ರಾಷ್ಟೀಯ ಪೌರತ್ವ ನೋಂದಣಿ ಎನ್ಆರ್ಸಿಯ ಅಂತಿಮ ಅವೃತ್ತಿ ಪ್ರಕಟಣೆ ನಂತರ ತಲೆದೋರಲಿರುವ ಕಾನೂನು ಮತ್ತು ಸುವ್ಯವಸ್ಥೆಯ ನಿಯಂತ್ರಣ ಸೇರಿದಂತೆ ಹಲವಾರು ವಿಷಯಗಳ ಕುರಿತಂತೆ ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸೋನೊವಾಲ್ ಅವರು ರಾಜ್ಯದಲ್ಲಿ ಇತ್ತೀಚೆಗೆ ಪ್ರವಾಹದಿಂದ ಉಂಟಾಗಿರುವ ಹಾನಿಗಳ ಬಗ್ಗೆಯೂ ವಿವರಿಸಿದರು

ಸಂಸತ್ ಭವನದಲ್ಲಿ ಎಲ್ಇಡಿ ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಉದ್ವಾಟಿಸಿದರು

ಇದರಿಂದ ಶೇಕಡ ಲಂರಷ್ಟು ವಿದ್ಯುತ್ ಉಳಿತಾಯವಾಗಲಿದೆ

ಸಂಸತ್ ಭವನ ವರ್ಷಪೂರ್ತಿ ದೀಪಾಲಂಕಾರದಿಂದ ಕಂಗೊಳಿಸಲಿದೆ ಈ ಮುನ್ನ ನಾರ್ಥ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಸಂಕೀರ್ಣಗಳಿಗೆ ವಿದ್ಯುತ್ ದೀಪ ವ್ಯವಸ್ಥೆ ಕಲ್ಪಿಸಲಾಗಿತ್ತು